ಕಂಟೋನ್ಮೆಂಟ್ ವಲಯಗಳಲ್ಲಿ ಸೋಂಕಿತರ ಚಿಕಿತ್ಸೆಯ ಮೇಲ್ವಿಚಾರಣೆಗೆ ಕಮಾಂಡರ್ ಮಟ್ಟದ ಅಧಿಕಾರಿ ನೇಮಕ ಮುಖ್ಚಮಂತ್ರಿ ಬಿ

ಯಡಿಯೂರಪ್ಪ ಲಾಕೆಡೌನ್ ಮಾರ್ಗಸೂಚಿಗಳ ಜಾರಿ ಕುರಿತು ಚರ್ಚಿಸಲು ನಾಳೆ ಸರ್ವಪಕ್ಷ ಮುಖಂಡರ ಸಭೆ ಆರೋಗ್ಯ ಸಚಿವ ಬಿ

ಬೆಳಗಾವಿಯಲ್ಲಿ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮ ಅಗತ್ಯಬಿದ್ದರೆ ಹೆಚ್ಚುವರಿ ಮೊಲೀಸ್ ಬಳಕೆ ಸಚಿವ ಜಗದೀಶ್ ಶೆಟ್ಸರ್

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಬಳಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೋಂಕು ದೃಢಪಟ್ಟ ಪ್ರದೇಶವನ್ನು ಕಂಟೇನ್ ಮೆಂಟ್ ಝೋನ್ ಆಗಿ ಪರಿವರ್ತಿಸುವ ಜತೆಗೆ ಇತರೆ ಪ್ರದೇಶಗಳಲ್ಲಿ ಸೋಂಕು ಪ್ರತಿಬಂಧಕ ಕ್ರಮಗಳನ್ನು ಜಾರಿಗೊಳಿಸುವ ಕುರಿತು ಚರ್ಚಿಸಲಾಗಿದೆ ಎಂದರು ಕಂಟೇನ್ಸೆಂಟ್ ಝೋನ್ನಲ್ಲಿ ಇನ್ಸಿಡೆಂಟ್ ಕಮಾಂಡರ್ ನೇಮಕ ಮಾಡಿ ಅವರಿಗೆ ಮ್ಯಾಜಿಸ್ಸೇಟ್ ನ್ಯಾಯಾಧೀಶರ ಅಧಿಕಾರ ನೀಡಲಾಗುವುದು ಪೊಲೀಸ್ ಆರೋಗ್ಣ ಇಲಾಖೆ ಸಿಬ್ಲಂದಿಯ ತಂಡ ರಚಿಸಿ ಇವುಗಳಿಗೆ ಮೇಲುಸ್ತುವಾರಿ ಜವಾಬ್ಲಾರಿ ವಹಿಸಲಾಗುವುದು ಎಂದರು ಸೋಂಕು ಕಡಿಮೆ ಇರುವ ಇತರ ವಲಯಗಳಲ್ಲಿ ದ್ವಿಚ್ರವಾಹನಗಳು ಪಾಸ್ ಪಡೆದಿರುವ ಹಾಗೂ ಸರಕು ಸಾಗಣೆ ವಾಹನಗಳ ಓಡಾಟಕ್ಕೆ ಅನುಮತಿ ನೀಡಲಾಗುವುದು

ಗ್ರಾಮೀಣ ಪ್ರದೇಶದ ಉತ್ಪಾದನಾ ವಲಯ ನಗರ ಭಾಗದಲ್ಲಿ ಎಸ್ಇಝಡ್ಗಳು ಕೈಗಾರಿಕಾ ವಸಾಹತುಗಳು ಟೌನ್ಷಪ್ಗಳಲ್ಲಿ ಕೈಗಾರಿಕೆಗಳು ಕಾರ್ಯ ನಿರ್ವಹಿಸಲು ಅವಕಾಶ ನೀಡಲಾಗುವುದು ಎಂದರು ಅಂತರ್ ಜಿಲ್ಲೆ ಸಂಚಾರಕ್ಕೆ ಅವಕಾಶವಿಲ್ಲ ಬೆಂಗಳೂರು ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಕೈಗಾರಿಕಾ ಉದ್ಯೋಗಿಗಳ ಓಡಾಟಕ್ಕಾಗಿ ಒಂದು ಜೆಲ್ಲೆಯಾಗಿ ಪರಿಗಣಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು

ಇಂತಹವರಿಗಾಗಿ ಒಪ್ಪಂದದ ಆಧಾರದಲ್ಲಿ ಬಸ್ ಸೇವೆ ಒದಗಿಸುತ್ತಿದ್ದು

ಎಸ್ ಯಡಿಯೂರಪ್ಪ ಸರ್ವಪಕ್ಷ ಮುಖಂಡರ ಸಭೆ ಕರೆದಿದ್ದಾರೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಬಳ್ಣಾರಿಯಲ್ಲಿಂದು ಬಡ ಕುಟುಂಬಗಳಿಗೆ ಆಹಾರ ಧಾನ್ನದ ಕಿಟ್ಗಳನ್ನು ವಿತರಿಸಿದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಸರ್ವಪಕ್ಷ ಸಭೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಪಾಲ್ಗೊಳ್ಳಲಿದ್ದು ಸರ್ಕಾರಕ್ಷ ಸೂಕ್ತ ಸಲಹೆಗಳನ್ನು ನೀಡಲಿದ್ದಾರೆ ಬಳಕ ಮುಖ್ಯಮಂತ್ರಿಯವರು ಸಂಪುಟ ಸದಸ್ಯರ ಜೊತೆ ಚರ್ಚಿಸಿ ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲಿದ್ದಾರೆ ಎಂದರು

ಸೋಂಕು ಪತ್ತೆಗಾಗಿ ಜಿಲ್ಲೆಗೆ ಅಗತ್ಯವಿರುವ ರ್ನಾಪಿಡ್ ಟ್ಸಿಂಗ್ ಕಿಟ್ಗಳನ್ನು ಒದಗಿಸಲು ಕ್ರಮಕ್ಟೆಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ತಿಳಿಸಿದರು ನಗರದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ ನಂತರ ಅವರು ಕ್ನಾರಂಟ್ಲಿನ್ ಕೇಂದ್ರಗಳಲ್ಲಿ ರಾತ್ರಿ ವೇಳೆ ಕೂಡ ನಿಗಾ ವಹಿಸುವ ಜತೆಗೆ ಸೋಂಕಿತರ ನಡುವೆ ಸಾಮಾಜಿಕ ಅಂತರ ಇಇರುವಂತೆ ನೋಡಿಕೊಳ್ಳಬೇಕು ಸಾಧ್ಯವಾದರೆ ಪ್ರತ್ಯೇಕವಾಗಿ ಇರಿಸಲು ಪ್ರಯತ್ನಿಸಬೇಕು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಬೇಕು ಎಂದರು ಕ್ವಾರಂಟೈನ್ ಕೇಂದ್ರಗಳ ಮೇಲೆ ನಿಗಾ ವಹಿಸಲು ಅಗತ್ಯಬಿದ್ದರೆ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಬಳಸಿಕೊಳ್ಳಬಹುದು ಲಾಕ್ಡೌನ್ ಸಂದರ್ಭದಲ್ಲಿ ಕೈಗಾರಿಕೆಗಳನ್ನು ಆರಂಭಿಸುವ ಕುರಿತು ಸದ್ದದಲ್ಲೇ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳದರು ಜಲಸಂಪನ್ನೂಲ ಸಚಿವ ರಮೇತ್ ಜಾರಕಿಹೊಳ ಮಾತನಾಡಿ ಜಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಬಾರದು ಸದ್ದಕ್ಷೆ ಮದ್ದ ಮಾರಾಟಕ್ಕೆ ಕಡಿವಾಣ ಪಾಕಿರುವುದರಿಂದ ಯಾವುದೇ ಸಮಸ್ತೆಗಳು ಕಂಡುಬಂದಿಲ್ಲ ಆದ್ದರಿಂದ ಕೊರೊನಾ ಸಂಪೂರ್ಣ ನಿಯಂತ್ರಣಕ್ಕೆ ಬರುವರೆಗೆ ಮದ್ದ ಮಾರಾಟ ಇಲ್ಲ ಎಂದು ಹೇಳಿದರು

ಮೈಸೂರಿನಲ್ಲಿ ಕೊರೊನೊ ವೈರಸ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾಂಸ್ನತಿಕ ನಗರಿಯಲ್ಲಿ ಕಳವಳ ವ್ಯಕ್ತವಾಗಿದೆ

ಹೂವು ಹಣ್ಣುಗಳು ಹಾಗೂ ತರಕಾರಿಗಳ ಬೆಳೆ ನಷ್ಷಕ್ಷೆ ಪರಿಹಾರ ಕೊಡುವ ಸಂಬಂಧ ನಷ್ಷದ ಅಂದಾಜು ಮಾಡಿ ವರದಿ ಸಲ್ಲಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಸಹಕಾರ ಸಚಿವ ಎಸ್

ಸೋಮಶೇಖರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿಂದು ಅವರು ರೈತರು ತಾವು ಬೆಳೆದ ತೋಟಗಾರಿಕಾ ಉತ್ಪನ್ನಗಳನ್ನು ನಗರಗಳಿಗೆ ತಂದು ಮುಕ್ತವಾಗಿ ಮಾರಾಟ ಮಾಡಲು ಯಾವುದೇ ಅಡೆತಡೆಗಳು ಇಲ್ಲ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದರು

ಈ ವರ್ಷವೂ ಸಹ ಅಶ್ಲೇ ಪ್ರಮಾಣದಲ್ಲಿ ಸಾಲಸೌಲಭ್ಣ ಒದಗಿಸಲಾಗುವುದು ಮುಂಗಾರು ಹಂಗಾಮಿನಲ್ಲಿ ಕೃಷಿ ಚಟುವಟಕೆಗಳನ್ನು ಪ್ರಾರಂಭಿಸಲು ಸಾಲ ಒದಗಿಸುವ ಕುರಿತಂತೆ ಒಂದೆರಡು ದಿನಗಳಲ್ಲಿ ಸರ್ಕಾರಿ ಆದೇಶ ಹೊರಬೀಳಲಿದೆ ಎಂದರು ಯಾದಗಿರಿ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ಹೇಳಿದ್ದಾರೆ

ರಂಜಾನ್ ತಿಂಗಳನಲ್ಲಿ ಮುಸ್ಲಿಂ ಸಮುದಾಯದವರು ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಅಗತ್ತ ಸಹಕಾರ ನೀಡಬೇಕೆಂದು ಗೃಹಸಚಿವ ಬಸವರಾಜ್ ಬೊಮ್ಬಾಯಿ ಕೋರಿದ್ದಾರೆ ಅವರು ಬೆಂಗಳೂರಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಪ್ರಮುಖರೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿ ಮುಖ್ಯಮರು ಪ್ರಾರ್ಥನೆ ಇಫ್ತಾರ್ ಕೂಟ ಸಂದರ್ಭದಲ್ಲಿ ಗುಂಪು ಸೇರಬಾರದು ವಕ್ಷ್ ಮಂಡಳಿ ನೀಡಿರುವ ನಿರ್ದೇತನಗಳನ್ನು ಪಾಲಿಸಬೇಕು ಈಗಾಗಲೇ ನೀಡಿರುವ ಸೂಚನೆಗಳಲ್ಲಿ ಬದಲಾವಣೆಗಳಿದ್ದಳ್ಲಿ ಸೂಕ್ತ ಮಾಹಿತಿ ನೀಡಲಾಗುವುದು ಎಂದರು

ರೈತ ಸಮುದಾಯದ ಹಿತದ್ಯಷ್ಟಿಯಿಂದ ಕೇಂದ್ರ ಸರಕಾರ ಜಾರಿಗೆ ತಂದಿರುವ ಕಿಸಾನ್ ಸಮ್ನಾನ್ ಯೋಜನೆಯ ಸೌಲಭ್ಯಗಳು ಕೈತ ಸಮುದಾಯದ ಸಂಕಷ್ಟಕ್ಕೆ ಸಾಕಷ್ಟು ಮಟ್ಟಿಗೆ ಪರಿಹಾರ ದೊರೆತಿದೆ

ಹಾಸನ ನಗರದ ರೇಸ್ ಕೋರ್ಸ್ ರಸ್ತೆಯ ಹಳೇ ಅರಣ್ಣ ಅಲಾಖೆ ಕಟ್ಟಡದಲ್ಲಿರುವ ತೆಲಂಗಾಣ ರಾಜ್ಯ ಕಟ್ಟಡ ಕಾರ್ಮಿಕರಿಗೆ ಅವರ ಅಗತ್ಯಕ್ಷನುಸಾರವಾದ ಅಹಾರ ಪದಾರ್ಥಗಳನ್ನು ಕೊರೋನಾ ವಾರಿಯರ್ಸ್ ಸ್ವಯಂ ಸೇವಕರ ತಂಡ ವಿತರಿಸಿತು ಲಾಕ್ಡೌನ್ನಿಂದಾಗಿ ಸಂಕಪ್ಪಕ್ಕೆ ಸಿಲುಕಿರುವ ದಿನಗೂಲಿ ಮಿನುಗಾರರು ಮತ್ತು ವಲಸೆ ಕಾರ್ಮಿಕರಿಗೆ ಊಟ ಮಾಸ್ಕ್ ಸ್ಥಾನಿಟೈಸರ್ ನೀಡುವ ಕಾರ್ಯವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸೈಯಿಂದ ವ್ಯವಸ್ಥಿತವಾಗಿ ಕೈಗೊಳ್ಳಲಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯ ದೇವಿಂದ್ರಪ್ಪ ಬಳಿಚಕ್ರ ಹೇಳಿದ್ದಾರೆ ಕೊರೊನೊ ವೈರಸ್ ನಿಯಂತ್ರಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೊರೊನಾ ಸೈನಿಕ ಕಾರ್ಯಪಡೆಯನ್ನು ರಚಿಸಲಾಗಿದ್ದು ಈ ಪಡೆ ನಿರ್ಗತಿಕರಿಗೆ ಆಹಾರ ಮತ್ತಿತರ ಅಗತ್ಯ ಸೇವೆಗಳನ್ನು ಒದಗಿಸುತ್ತಿದೆ

ಈ ಸಂಬಂಧ ತಕ್ಷಣದಿಂದಲೇ ಜಾರಿಗೊಳ್ಳುವಂತೆ ಮಾರ್ಗಸೂಚಿಗಳಲ್ಲೂ ಇಲಾಖೆ ಹೊರಡಿಸಿದ್ದು

ಅಂಚೆ ಇಲಾಖೆ ಅಗತ್ಯ ಸೇವೆಗಳ ವಿಭಾಗದಡಿ ಒಳಪಡಲಿದ್ದು

ಜಿಲ್ಲಾಡಳಿತವನ್ನು ಸಂಪರ್ಕಿಸಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಮನವಿ ಮಾಡಿದ್ದಾರೆ

ಮಠಕ್ಕೆ ಜಿಲ್ಲಾಧಿಕಾರಿ ಬಿ ಶರತ್ ಭೇಟಿ ನೀಡಿ ಪರಿತೀಲಿಸಿದರು

ಗಣಾಚಾರಿ ಅಪಘಾತದಲ್ಲಿ ಮ್ನತಪಟ್ಟಿದ್ದು ಕೋರೊನ ವೀರ ಯೋದನಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು